ಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಲಾಭದಾಯಕ ಕೃಷಿಗೆ ಮುಂದಾಗುವಂತೆ ಕೃಷಿ ಖಾತೆ ಸಚಿವ ಬಿ

್ತು ಪೊಲೀಸರ ವೇತನ ಹೆಚ್ಚಳ ರಾಘವೇಂದ್ರ ಡಿರಾದ್ಧರ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಮಾಜಿ ಸಚಿವ ಎಂ

ವಾರ್ತೆಗಳ ವಿವರ ದೇಶದ ಗಡಿಗಳನ್ನು ರಕ್ಷಿಸುವ ಯೋಧರನ್ನು ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ಸವಾಲೊಡ್ಡುವ ಶಕ್ತಿಗಳಿಗೆ ತಕ್ಕ ಪ್ರಕ್ಯುತ್ತರ ನೀಡಲು ರಾಜಕೀಯ ಇಚ್ಛಾಶಕ್ತಿ ಜೊತೆಗೆ ಭಾರತ ಸಶಕ್ತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ರಾಜಸ್ತಾನದ ಜೈಸಲ್ಮೇರ್ನ ಲೋಂಗೆವಾಲಾದಲ್ಲಿ ಸೇನಾ ಯೋಧರೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿದ ಅವರು ಭಯೋತ್ಪಾದನೆ ಹಾಗೂ ಇತರೆ ದೇಶ ವಿರೋಧಿ ಶಕ್ತಿಗಳ ವಿರುದ್ದ ದೇಶ ಬಲಿಷ್ಠವಾಗಿ ಪ್ರತಿರೋಧಿಸುತ್ತಿರುವುದರಿಂದ ಭಾರತ ಇಂದು ಸುರಕ್ಷಿತವಾಗಿದೆ ಈ ಹೋರಾಟಗಳಿಗೆ ರಾಜಕೀಯ ಶಕ್ತಿಯ ಬೆಂಬಲವಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಧರಿಗೆ ದೀಪಾವಳಿ ಹಬ್ಬದ ಸಿಹಿ ವಿತರಿಸಿ ಹುತಾತ್ನರ ಸ್ನಾರಕಕ್ಕೆ ವುಷ್ಪ ನಮನ ಸಲ್ಲಿಸಿದರು ಭಾರತೀಯ ಸಂಸ್ಕೃತಿಯ ಬಹು ಮುಖ್ಯ ಪಬ್ಬ ದೀಪಾವಳಿ ನರಕ ಚತುರ್ದಶಿಯ ಮಾರನೆಯ ದಿನವಾದ ಇಂದು ದೀಪಾವಳಿ ಅಮಾವಾಸ್ಕೆಯಾಗಿದ್ದು ಲಕ್ಷ್ಮಿಪೂಜೆ ಮಾಡಲಾಗುತ್ತದೆ ಅಮಾವಾಸ್ಕೆಯ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ದಾರಿದ್ದ್ರ ದುರಾದೃಷ್ಟ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ ಮಹಾವಿಷ್ಣುವಿನ ಪತ್ನಿಯೂ ಆದ ಮಹಾಲಕ್ಷ್ಮಿಯನ್ನು ಆರಾಧಿಸುವ ಪಬ್ಬವೇ ಧನಲಕ್ಷ್ಮೀ ಪೂಜೆ ಅದರಲ್ಲೂ ವ್ಯಾಪಾರಿಗಳಿಗೆ ಧನಲಕ್ಷ್ಮೀ ಬರುವ ಭಾಗ್ಗದ ದಿನವೇ ಆಗಿದೆ ಅವರಿಗೆ ವ್ಯಾಪಾರ ವಹಿವಾಟಿನ ವಾಣಿಜ್ಯದ ನೂತನ ವರ್ಷ ಉದಯಿಸುವುದೇ ಈ ದಿನ ಹಾಗಾಗಿ ಅತ್ಯಂತ ಸಂತೋಷದಿಂದ ಕಾರ್ತಿಕ ಮಾಸದ ಆರಂಭದ ಈ ಅಮಾವಾಸ್ಥೆಯ ಮಹಾರಾತ್ರಿಯಲ್ಲಿ ಮಹಾಲಕ್ಷ್ಮೀಗೆ ದೀಪಾರಾಧನೆಯೊಡನೆ ಲಕ್ಷ್ಮೀಪೂಜೆಯನ್ನು ಮಾಡುತ್ತಾರೆ ನಮ್ಮ ನದಿ ಕೆರೆಗಳನ್ನು ಸ್ವಚ್ಛವಾಗಿಡುವಂತಪ ಕಾರ್ಯ ಮಾಡುವುದರೊಂದಿಗೆ ನಮ್ಮ ಅಮೂಲ್ತ ಜಲಮೂಲಗಳನ್ನು ರಕ್ಷಿಸೋಣ ಕೋವಿಡ್ ನಿಯಮಾವಳಿಗಳನ್ನು ಅನುಸರಿಸೋಣ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸೋಣ ಸಮಸ್ತ ಜನತೆಗೆ ದಿಪಾವಳಿ ಹಬ್ಬದ ಶುಭಾಶಯಗಳು ಎಂದು ಜಲ ಸಂಪನ್ನೂಲ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ

ಈ ಸಂದಂಧ ಮರಾಠ ಅಭಿವೃದ್ದಿ ಪ್ರಾಧಿಕಾರ ಸ್ವಾಪನೆಗೆ ತ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗೆ ಆದೇಶ ನೀಡಿದ್ದಾರೆ

ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಆದೇಶಿಸಿದೆ

ಇ ಡಿ

ಡಿ ಪರದೆಯ ಮೂಲಕ ಕೊರೊನಾ ವೈರಸ್ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳ ಕುರಿತ ಚಿತ್ರಣವನ್ನು ಪ್ರದರ್ಶಿಸುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದಿರಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಲಾಭದಾಯಕ ಕೃಷಿಗೆ ಮುಂದಾಗಬೇಕಿದೆ ಎಂದು ಕೃಷಿ ಖಾತೆ ಸಚಿವ ಬಿ

ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಕೆ

ಪೇಟೆ ತಾಲೂಕಿನ ಮಡುವಿನ ಕೋಡಿ ಗ್ರಾಮದಲ್ಲಿ ನಿನ್ನೆ ರೈತರೊಂದಿಗೆ ಟ್ರಾಕ್ಷರ್ನಲ್ಲಿ ಉಳುಮೆ ಮಾಡಿ ಹೊಲದಲ್ಲಿ ರಾಗಿ ನಾಟಿ ಮಾಡುವ ಮೂಲಕ ಕಾರ್ಯತ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತರ ಮನೆ ಬಾಗಿಲಿಗೆ ಸರ್ಕಾರವನ್ನು ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಅಯೋಜಿಸಲಾಗಿದ್ದು ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿದೆ ಕೃಷಿ ಆಹಾರ ಉತ್ತನ್ನಗಳನ್ನು ಖರೀದಿಸಲು ಸಮರ್ಪಕ ವ್ಯವಸ್ಥೆ ಜಾರಿಗೆ ಬರಬೇಕು ಎಂಬ ಆಶಯ ಹೊಂದಲಾಗಿದೆ ಎಂದರು ಪೊಲೀಸರ ವೇತನ ಹೆಚ್ಚಳ ಮಾಡುವ ಸಲುವಾಗಿ ನೇಮಕಗೊಂಡಿದ್ದ ರಾಘವೇಂದ್ರ ಡಿರಾದ್ಗರ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮಾಜಿ ಗೃಹ ಖಾತೆ ಸಚಿವ ಎಂ

ಈ ಸಂಬಂಧ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹಾಗೂ ಗ್ಬಪ ಖಾತೆ ಸಚಿವ ಬಸವರಾಜ ಬೊಮ್ಲಾಯಿ ಅವರಿಗೆ ಪತ್ರ ಬರೆದಿರುವ ಅವರು ರಾಜ್ಯ ಸರ್ಕಾರ ಔರಾದ್ಯರ್ ವರದಿಯನ್ನು ಭಾಗಶಃ ಮಾತ್ರ ಜಾರಿಗೊಳಿಸಿದ್ದು ಪೂರ್ಣ ಪ್ರಮಾಣದಲ್ಲಿ ಯಥಾವತ್ನಾಗಿ ಜಾರಿಗೆ ತಂದಿಲ್ಲ ಹಣಕಾಸು ಇಲಾಖೆ ನಿರ್ಧಾರದಿಂದ ಹೊಸದಾಗಿ ನೇಮಕಗೊಂಡ ಸಿಬ್ಲಂದಿಗೆ ಮಾತ್ರ ಇದು ಅನ್ನಯವಾಗಲಿದೆ ಆದರೆ ಈಗಾಗಲೇ ಅನೇಕ ವರ್ಷಗಳ ಕಾಲ ಪಗಲಿರುಳು ಸೇವೆ ಸಲ್ಲಿಸುತ್ತಿರುವ ರಾಜ್ಬದ ಪೊಲೀಸ್ ಸಿಬ್ಬಂದಿಗೆ ಅನ್ವಯವಾಗದೆ ಇರುವುದು ನಿರಾಶಾದಾಯಕ ಎಂದು ಎಂ

ಪಾಟೀಲ್ ಹೇಳಿದ್ದಾರೆ ದೀಪಾವಳಿ ಹಬ್ಬದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುವುದು ಎಂದು ಬಿಜೆಪಿ ರಾಷ್ಷೀಯ ಪ್ರಧಾನ ಕಾರ್ಯದರ್ಶಿ ಸಿ

ರವಿ ಹೇಳಿದ್ದಾರೆ ಬಂಡಿಗೆ ದೇವಿರಮ್ಮನ ಬೆಟ್ಟದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ವರಿಷ್ಠರು ಬಿಹಾರದ ರಾಜಕೀಯ ಬೆಳವಣಿಗೆಗಳಲ್ಲಿ ನಿರತರಾಗಿರುವುದರಿಂದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರಿಗೆ ವರಿಷ್ಣನ್ನು ಭೇಟಿ ಮಾಡಲು ಸಾಧ್ಯವಾಗಿಲ್ಲ ಹಬ್ಬ ಮುಗಿದ ಬಳಿಕ ದಿಲ್ಲಿಗೆ ತೆರಳಿ ಚರ್ಚೆ ನಡೆಸಿ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು

ಈ ಸಂಖ್ಯೆ ಇನ್ನು ಹೆಜ್ಜಿಗೆ ಆಗುವ ಸಾಧ್ಯತೆ ಇದೆ

ಈಗ ಚುಟುಕು ಸುದ್ದಿ ಪಂಡಿತ್ ಜವಾಹರಲಾಲ್ ನೆಹರೂ ಅವರ ತಕ್ವ ಸಿದ್ಧಾಂತಗಳು ಮತ್ತು ದೂರದ್ಯಷ್ಟಿಯೇ ಸ್ವತಂತ್ರ ಭಾರತದ ಪ್ರಗತಿ ಇತಿಹಾಸದ ಭದ್ರ ಬುನಾದಿ ಇದನ್ನು ಉಳಿಸಿಕೊಂಡು ಹೋಗಬೇಕಿರುವುದು ನಮ್ಮ ಜವಾಬ್ದಾರಿ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿ

ದೇಶದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಪರಲಾಲ್ ನೆಹರೂ ಅವರ ಜನ್ಮದಿನದ ಅಂಗವಾಗಿ ಕ್ಷೀನ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ನೆಪರೂ ಅವರ ಭಾವಚಿತ್ರಕ್ಷೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು

ಉತ್ತರ ಕನ್ನಡ ಜಿಲ್ಲೆ ಪಕ್ಷಿ ಸಮ್ಯದ್ದಿ ಹೊಂದಿದೆ ಅತ್ತೀವೇರಿ ಪಕ್ಷಿಧಾಮವಿದೆ ಸೋಂದಾ ಮುಂಡಿಗೆ ಕೆರೆಗೆ ಪಕ್ಷಿಧಾಮ ಪಟ್ಟ ನೀಡಲಾಗುತ್ತಿದೆ ಶಾಲ್ಲಲಾ ಬೇಡ್ತಿ ಸಂರಕ್ಷಿತ ಪ್ರದೇಶ ನಿರ್ವಹಣಾ ಸಮೀತಿ ರಚನೆ ಆಗಬೇಕು ಬೇಡ್ತಿ ಅಘನಾಶಿನಿ ಕಣಿವೆಗಳ ನಿರ್ವಹಣಾ ಯೋಜನೆ ತಯಾರಿಸಬೇಕು ಎಂದು ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷ ತ್ರೀ ಅನಂತ ಹೆಗಡೆ ಅಶೀಸರ್ ಹೇಳಿದ್ದಾರೆ ಕ್ಟೆಲಾಸ ಗುಡ್ಡದಲ್ಲಿ ಪಕ್ಷಿ ಅಧ್ಯಯನ ಶಿಬಿರ ಉದ್ವಾಟಿಸಿ ತಜ್ಞರ ಸಂವಾದದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ್ತು ದೇಶದ ಗಡಿಗಳನ್ನು ರಕ್ಷಿಸುವ ಯೋಧರನ್ನು ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಿ ಸಮಗ್ರ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಲಾಭದಾಯಕ ಕೃಷಿಗೆ ಮುಂದಾಗುವಂತೆ ಕೃಷಿ ಖಾತೆ ಸಚಿವ ಬಿ